ಕಾನ್ನರೆನ್ತಿಂಗ್ ಮೂಲಕ ಇಂದು ಚಾಲನೆ

ಕಾನೂನು ಸವೋಚ್ಲವಾದದ್ದು ಮತ್ತು ಭಾರತದ ಜನತೆ ದೇಶದ ನ್ನಾಯಾಂಗ ವ್ಯವಸ್ನೆಯಲ್ಲಿ ಬಲವಾದ ನಂಬಿಕೆಯನ್ನು ಹೊಂದಿದ್ಲಾರೆ ಎಂದು ಮೋದಿ ಪ್ರತಿಪಾದಿಸಿದರು ದೆಪಲಿಯಲ್ಲಿ ಇಂದು ಬೆಳಗ್ಗೆ ಸುಪ್ರೀಂಕೋರ್ಟ್ ಆಯೋಜಿಸಿದ್ಲ ಅಂತಾರಾಷ್ಷೀಯ ನ್ನಾಯಾಂಗ ಸಮಾವೇಶವನ್ನು ಉದ್ಲೇಶಿಸಿ ಅವರು ಮಾತನಾಡಿ ಅಯೋಧ್ಲೆ ಭೂ ವಿವಾದ ಕುರಿತಂತೆ ಸುಪ್ರೀಂಕೋರ್ಟ್ನ ಇತ್ತೀಚಿನ ನಿರ್ಧಾರಗಳ ಬಗ್ಗೆ ವಿಶೇಷವಾಗಿ ಪ್ರಸ್ತಾಪಿಸಿದರು ನ್ಯಾಯಾಲಯದ ತೀರ್ಪಿನ ಮೊದಲು ಈ ಬಗ್ಗೆ ದೇಶದಲ್ಲಿ ಗಂಭೀರ ಸಮಾಲೋಜನೆಗಳು ಚರ್ಚೆಗಳು ನಡೆದಿದ್ಲವು

ದೇಶದ ನ್ಯಾಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗಗಳು ಪರಸ್ತರ ಗೌರವ ಹೊಂದಿರಬೇಕು ಎನ್ನುವ ಸಂವಿಧಾನದ ಆಶಯಗಳನ್ನು ಮುಂದುವರೆಸುತ್ತಿರುವುದು ಪಮ್ನೆಯ ಸಂಗತಿಯಾಗಿದೆ ಎಂದು ಅವರು ಪೇಳಿದರು ಕ್ಷಿಪ್ರ ಪ್ರಗತಿ ಮತ್ತು ಪರಿಸರ ಸಂರಕ್ಷಣೆ ಎರಡೂ ಒಟ್ಟಿಗೆ ಸಾಗಲು ಸಾಧ್ಯವಿಲ್ಲ ಎನ್ನುವ ಕಾಲವೊಂದಿತ್ತು ಆದರೆ ಈ ಬಗ್ಗೆ ಭಾರತ ತನ್ನ ದೃಷ್ಟಿಕೋನವನ್ನು ಬದಲಾಯಿಸಿಕೊಂಡಿದ್ದು ದೇಶದ ಪಿಸಿರು ವಲಯವನ್ನು ಪೆಚ್ಚಿಸಿಕೊಳ್ಳುತ್ತಲೇ ಪ್ರಗತಿಪಥದಲ್ಲಿ ದಾಮಗಾಲಿಡುತ್ತಿದೆ ಎಂದು ಅವರು ಪ್ರತಿಪಾದಿಸಿದರು ಭಾರತದ ನ್ಮಾಯಾಂಗ ವ್ಯವಸ್ಥೆ ಪರಿಣಾಮಕಾರಿ ನ್ಯಾಯದಾನಕ್ಕಾಗಿ ತಂತ್ರಜ್ಞಾನವನ್ನು ಅತ್ಯಂತ ಸೂಕ್ತವಾಗಿ ಅಳವಡಿಸಿಕೊಂಡಿದೆ ಸಂಯೋಜಿತ ಅಭಿಯಾನದ ಮೂಲಕ ದೇಶದ ಪ್ರತಿಯೊಂದು ನ್ಯಾಯಾಲಯವನ್ನು ಆನ್ಲೈನ್ ಮೂಲಕ ಜೋಡಿಸಲು ಸರ್ಕಾರ ತೀವ್ರ ಪ್ರಯತ್ನ ನಡೆಸಿದೆ ರಾಷ್ಷೀಯ ನ್ನಾಯಾಂಗ ದತ್ತಾಂಶ ಜಾಲದ ಸ್ಪಷ್ಷಿಯಿಂದಾಗಿ ನ್ನಾಯಾಲಯಗಳ ಕಲಾಪಗಳು ಸುಗಮವಾಗಲಿವೆ ಎಂದು ನರೇಂದ್ರಮೋದಿ ವರಿಸಿದರು ಬದಲಾಗುತ್ತಿರುವ ಕಾಲಘಟ್ಟಕ್ಕೆ ಅನುಗುಣವಾಗಿ ಪ್ರಸ್ತುತ ಉಪಯೋಗಕ್ಕೆ ಬಾರದ ಒಂದೂವರೆ ಸಾವಿರಕ್ಕೂ ಹೆಚ್ಚು ಕಾನೂನುಗಳನ್ನು ಸರ್ಕಾರ ರದ್ಲು ಮಾಡಿದೆ ಹಾಗೂ ಕಾಲಕ್ಕೆ ತಕ್ಕಂತಪ ನೂತನ ಕಾನೂನುಗಳನ್ನು ರೂಪಿಸಲಾಗಿದೆ ತ್ರಿವಳಿ ತಲಾಖ್ ರದ್ದು ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣೆ ಕುರಿತ ಕಾನೂನುಗಳು ಇದಕ್ಕೆ ಉದಾಹರಣೆಯಾಗಿವೆ ಎಂದು ಅವರು ಹೇಳಿದರು ಸಮಾರಂಭದಲ್ಲಿ ಮಾತನಾಡಿದ ಮುಖ್ಯನ್ಗಾಯಾಧೀಶ ಎಸ್

ದೇಶದ ಸಂವಿಧಾನ ಬಲವಾದ ಮತ್ತು ಸ್ವತಂತ್ರವಾದ ನ್ಯಾಯಾಂಗ ವ್ಯವಸ್ಥೆಯನ್ನು ರೂಪಿಸಿದೆ ಈ ಮೂಲ ಕಾಳಜಿಗಳು ಸಡಿಲವಾಗದಂತೆ ಎಚ್ನರಿಕೆ ವಹಿಸಲಾಗಿದೆ ಎಂದರು ಕಾನೂನು ಮತ್ತು ನ್ನಾಯ ಸಚಿವಾಲಯದ ಮಂತ್ರಿ ರವಿಶಂಕರ ಪ್ರಸಾದ್ ಮಾತನಾಡಿ ಭ್ರಷ್ಟ ಮತ್ತು ಆತಂಕವಾದಿ ಜನರಿಗೆ ಖಾಸಗಿತನದ ಪಕ್ಕು ಇರುವುದಿಲ್ಲ ಹಾಗೂ ಇಂತಹ ವ್ಯಕ್ತಿಗಳು ವ್ಯವಸ್ವೆಯನ್ನು ದುರುಪಯೋಗ ಪಡಿಸಿಕೊಳ್ಳಲು ಅವಕಾಶವಿರಬಾರದು ಎಂದರು

ಅವರ ಸ್ನಾಗತಕ್ಕೆ ಅಪ್ಪದಾಬಾದ್ನಗರ ಸಜ್ಜಾಗಿದೆ ನಗರದಲ್ಲಿ ನಡೆಯುವ ಬ್ಲಪತ್ ರೋಡ್ ಶೋಗಾಗಿ ಸಮಾರೋಪಾದಿಯಲ್ಲಿ ಸಿದ್ದತೆಗಳಾಗುತ್ತಿದೆ ಅಧ್ಯಕ್ಷ ಟ್ರಂಪ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ದೇಶದ ಬಹುತೇಕ ಎಲ್ಲಾ ರಾಜ್ಯಗಳಿಂದ ರೋಡ್ಶೋಗಾಗಿ ಆಗಮಿಸುವ ಕಲಾವಿದರು ಅಭಿನಂದಿಸಲಿದ್ದಾರೆ

ಈ ಇಬ್ಬರು ಅಗ್ರಮಾನ್ಯ ನಾಯಕರನ್ನು ಕಲಾಪ್ರದರ್ಶನದ ಮೂಲಕ ಅಭಿನಂದಿಸಲು ತಾವು ಉತ್ತುಕರಾಗಿರುವುದಾಗಿ ಈ ವಿದ್ಯಾರ್ಥಿಗಳು ಆಕಾಶವಾಣಿಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ ಅಧ್ವಕ್ಷ ಟ್ರಂಪ್ ಅವರ ಭಾರತ ಭೇಟಿ ಕಾರ್ಯಕ್ರಮ ವಿಶ್ವದ ಎರಡು ಬಲಿಷ್ಠ ಪ್ರಜಾಪ್ರಭುತ್ವ ದೇಶಗಳ ನಡುವಣ ದ್ವಿಪಕ್ಷೀಯ ಸದೃಢ ಸಂಬಂಧಗಳನ್ನು ಬಿಂಬಿಸುತ್ತದೆ ಎಂದು ಅಮೆರಿಕದ ಆಡಳಿತ ಕೇಂದ್ರ ಶ್ವೇತಭವನ ಹೇಳಿಕೆ ನೀಡಿದೆ ಹಿರಿಯ ಆಡಳಿತಾಧಿಕಾರಿಯೊಬ್ಬರು ವಾಷಿಂಗ್ಟನ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಎರಡೂ ದೇಶಗಳ ಜನತೆಯ ನಡುವೆ ಪ್ರಜಾತಾಂತ್ರಿಕ ಸಂಪ್ರದಾಯಗಳು ಸಮಾನ ಹಿತಾಸಕ್ತಿಗಳು ಮತ್ತು ಸದ್ಯಢ ಬಾಂಧವ್ಯಗಳು ದ್ವಿಪಕ್ಷೀಯ ಸಂಬಂಧಗಳಿಗೆ ಭದ್ರ ಅಡಿಪಾಯ ಪಾಕಿವೆ ಅದ್ವಕ್ಷ ಟ್ರಂಪ್ ಮತ್ತು ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರ ನಡುವೆ ನಿಕಟ ಸ್ನೇಹ ಸಂಬಂಧಕ್ಕೆ ಆಧಾರವಾಗಿವೆ ಎಂದರು ಅಧ್ಯಕ್ಷ ಟ್ರಂಪ್ ಅವರ ಈ ಭೇಟಿಯ ವೇಳೆ ಹಲವು ಪ್ರಮುಖ ವಲಯ ಕುರಿತು ಸಮಾಲೋಜನೆ ನಡೆಯಲಿದೆ ಎಂದೂ ಸಪ ಅವರು ಹೇಳಿದ್ದಾರೆ

ಈ ಎರಡೂ ದೇಶಗಳ ನಡುವಣ ಯಾವುದೇ ಮಾತುಕತೆಗಳ ಯಶಸ್ಸಿಗೆ ಪಾಕಿಸ್ತಾನ ಈ ನಿಟ್ಟಿನಲ್ಲಿ ಶೀಘವಾಗಿ ಕೈಗೊಳ್ಳುವ ಕ್ರಮಗಳೇ ಮೂಲಾಧಾರವಾಗಿವೆ ಎನ್ನುವುದು ಅಮೆರಿಕದ ನಂಬಿಕೆಯಾಗಿದೆ ಎಂದು ಶ್ವೇತಭವನದ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ವಾಕಿಸ್ತಾನ ಉಗ್ರರಿಗೆ ಆಶ್ರಯ ನೀಡಿಕೆಯನ್ನು ಮುಂದುವರೆಸಬಾರದು ಎಂದು ಅಮೆರಿಕ ಎದುರು ನೋಡುತ್ತದೆ ಅಮೆರಿಕದ ಅಧ್ವಕ್ಷರು ಸಪ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬಿಗುವಿನ ವಾಶಾವರಣ ಕಡಿಮೆಯಾಗಿ ಈ ಎರಡೂ ದೇಶಗಳು ದ್ವಿಪಕ್ಷೀಯ ಮಾಶುಕತೆಯ ಮೂಲಕ ತಮ್ಮ ಸಮಸ್ಕೆಗಳನ್ನು ಬಗೆಹರಿಸಿಕೊಳ್ಳಬೇಕು ಎಂದು ಬಯಸುವುದಾಗಿ ಅವರು ಹೇಳಿದ್ದಾರೆ

ಸೋಂಕು ತಲೆದೋರಿದ ಬಗ್ಗೆ ತಂಡ ತನಿಖೆ ನಡೆಸಲಿದೆ

ಹುಬೈ ಪ್ರಾಂತ್ಯ ಪಾಗೂ ಅದರ ರಾಜಧಾನಿ ವುಹಾನ್ ಈ ಭೇಟಿ ಕಾರ್ಯಕ್ರಮದ ಪಟ್ಟಿಯಲ್ಲಿ ಇರಲಿಲ್ಲ ಆದರೆ ಚೈನಾ ಸರ್ಕಾರ ತಂಡ ವುಹಾನ್ಗೆ ಭೇಟಿ ನೀಡಲು ಅಂತಿಮವಾಗಿ ಅನುಮತಿ ನೀಡಿದೆ ಈ ವೈರಾಣು ಪರಡುವುದನ್ನು ನಿಯಂತ್ರಿಸುವುದಲ್ಲದೇ ಈ ವ್ಕಾಧಿ ಚಿಕಿತ್ಸೆಗೆ ಗುಣಮಟ್ಟದ ದಿಷಧವನ್ನು ಕಂಡುಕೊಳ್ಳುವ ನಿಟ್ಟನಲ್ಲಿ ಚೈನಾ ತಜ್ಞರೊಂದಿಗೆ ಸೇರಿ ಶ್ರಮಿಸುವ ಬೃಪತ್ ಕಾರ್ಯ ತಂಡದ ಮುಂದಿದೆ

ಜಪಾನ್ನಲ್ಲಿ ಲಂಗರು ಪಾಕಿರುವ ವಿಲಾಸಿ ಪಡಗು ಡೈಮಂಡ್ ಪ್ರಿನ್ಸೆಸ್ನಿಂದ ತನ್ನ ನಾಗರಿಕರನ್ನು ತೆರವುಗೊಳಿಸುವ ಕಾರ್ಯಾಚರಣೆಯನ್ನು ಬ್ರಿಟನ್ ಸರ್ಕಾರ ಆರಂಭಿಸಿದೆ ಈಗಾಗಲೇ ವರದಿಯಾಗಿರುವಂತೆ ಕೊರೊನಾ ವೈರಾಣು ಸೋಂಕಿನ ಒನ್ನೆಲೆಯಲ್ಲಿ ಈ ಪಡಗನ್ನು ಜಪಾನಿನ ಅಧಿಕಾರಿಗಳು ಕಳೆದ ಎರಡು ವಾರಗಳಿಗೂ ಹೆಚ್ಚು ದಿನಗಳಿಂದ ಟೋಕಿಯೋ ಕರಾವಳಿ ತೀರದಲ್ಲಿ ಪ್ರತ್ಯೇಕವಾಗಿ ನಿಲ್ಲಿಸಿದ್ದಾರೆ

ಜವಾನ್ನಲ್ಲಿ ಇರಿಸಲಾಗಿದ್ದ ಈ ಪಡಗಿನಿಂದ ವಾಪಸ್ಲಾದ ಪ್ರಯಾಣಿಕರ ಪೈಕಿ ಇನ್ನೂ ಪೆಚ್ಚಿನವರಿಗೆ ಈ ಸೋಂಕು ತಗುಲಿರುವ ಸಂಭವವಿದೆ ಎಂದು ಆರೋಗ್ಯ ಅಧಿಕಾರಿಗಳು ತಿಳಿಸಿದ್ದಾರೆ

ನಿನ್ನೆ ಆರಂಭವಾದ ಈ ಸ್ಪರ್ಧೆಗಳು ಮೂರು ಪಂತಗಳಲ್ಲಿ ನಡೆಯುತ್ತವೆ

ಕಟಕ್ನ ಜವಾಪರಲಾಲ್ ನೆಪರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಭವ್ತ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಕ್ರೀಡಾಕೂಟಕ್ಕೆ ಜಾಲನೆ ನೀಡುವರು ಒಡಿತಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಮತ್ತು ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು ಪಾಗೂ ಪಲವಾರು ಪ್ರತಿನಿಧಿಗಳು ಮತ್ತು ಕ್ರೀಡಾವಟುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ